ಕರ್ನಾಟಕದಲ್ಲಿ ಕರ್ಫ್ಯೂ ವೇಳೆ ಬಡವರು ಹಾಗೂ ನಿರ್ಗತಿಕರಿಗೆ ನೆರವಾಗಲು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಆಹಾರ ಪೂರೈಕೆಗೆ ಪೌರಾಡಳಿತ ಇಲಾಖೆ ನಿರ್ಧಾರ

ದೇಶಾದ್ಯಂತ ಪ್ರತಿದಿನ ಮೂರು ಲಕ್ಷಕ್ಕಿಂತ ಅಧಿಕ ಸೋಂಕಿತರು ಗುಣಮುಖರಾಗುತ್ತಿದ್ದಾರೆ

ಕರ್ನಾಟಕ ಮಹಾರಾಷ್ಟ ಕೇರಳ ಮಧ್ಯಪ್ರದೇಶ ದೆಹಲಿ ಸೇರಿದಂತೆ ಹಲವು ರಾಜ್ಯಗಳು ಮತ್ತು ಕೇಯಾಡಳಿತ ಪ್ರದೇಶಗಳಲ್ಲಿ ಅಧಿಕ ಸಂಖ್ಯೆಯ ಕೊರೋನಾ ಪ್ರಕರಣಗಳು ದಾಖಲಾಗುತ್ತಿವೆ

ಕೊರೊನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಲಸಿಕೆ ನೀಡುವ ಪಂತ ಕ್ಲಿಷ್ಟಕರ ಆಧಾರ ಸ್ತಂಭವಾಗಿದೆ

ಜನರು ಲಸಿಕೆ ಪಡೆಯಲು ಕಾತರರಾಗಿದ್ದಾರೆ

ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಕೊರೊನಾ ಸೋಂಕು ಪ್ರಕರಣಗಳಲ್ಲಿ ಇಳಿಕೆ ಕಂಡು ಬರುತ್ತಿದೆ

ಭಾರತದಿಂದ ತೆರಳುವಾಗ ಇಲ್ಲಿ ಸೇವಾ ತರಬೇತಿಯನ್ನು ಪೂರ್ಣಗೊಳಿಸಿದ ಇಂಡೋನೇಷ್ಯಾದ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನೂ ಇದೇ ವಿಮಾನದಲ್ಲಿ ಕರೆದೊಯ್ಕಲಾಯಿತು ಪ್ರಾನ್ಸ್ ಸಿಂಗಾಪುರ ಆಮ್ನುರ್ಡ್ಕಾಮ್ನಿಂದ ಮತ್ತು ಭಾರತದೊಳಗಿನ ವೈದ್ಯಕೀಯ ಸಾಮಗ್ರಿಗಳನ್ನು ಸಾಗಿಸುವಲ್ಲಿ ಭಾರತೀಯ ವಾಯುಪಡೆ ಪ್ರಮುಖ ಪಾತ್ರವಹಿಸಿದೆ ವಿಶ್ವದ ಪಲವು ರಾಷ್ಟಗಳಿಂದ ಪಡೆಯಲಾದ ಔಷಧ ಹಾಗೂ ವೈದ್ಯಕೀಯ ಉಪಕರಣಗಳ ನೆರವನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿತರಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಕೇಂದ್ರ ಸರ್ಕಾರದ ಆಕ್ಲಿಜನ್ ಎಕ್ಸ್ಪ್ರೆಸ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಬಂದ ಮೊದಲ ರೈಲು ಇದಾಗಿದೆ

ಕೂಲಿ ಕಾರ್ಮಿಕರಿಗೆ ವಲಸಿಗರಿಗೆ ಹಾಗೂ ಅಶಕ್ತರಿಗೆ ನೆರವಾಗಲು ಈ ನಿರ್ಧಾರವನ್ನು ಇಲಾಖೆ ಕೈಗೊಂಡಿದೆ ಇಂದಿರಾ ಕ್ಕಾಂಟೀನ್ಗಳಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನ ಹಾಗೂ ರಾತ್ರಿ ಊಟ ಉಚಿತವಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿರುವ ಇಂದಿರಾ ಕ್ವಾಂಟೀನ್ಗಳಲ್ಲಿ ಮಾತ್ರ ಈ ವ್ವವಸ್ಟೆ ಜಾರಿಯಾಗಲಿದೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ

ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜವೇಯ ಅವರು ಭಾರತೀಯ ವಿಜ್ಞಾನಿಗಳು ನೀಡಿದ ಕೊಡುಗೆಗಳನ್ನು ಸ್ನರಿಸಲು ಈ ಪೆಸರನ್ನು ನಾಮಕರಣ ಮಾಡಿದರು

ವೆಂಕಯ್ನನಾಯ್ತ ಅವರು ರಾಷ್ಷೀಯ ತಂತ್ರಜ್ವಾನ ದಿನದಂದು ವಿಜ್ವಾನಿಗಳು ಮತ್ತು ತಂತ್ರಜ್ವರನ್ನು ಅಭಿನಂದಿಸಿದ್ದಾರೆ ವಿಜ್ವಾನ ಎಲ್ಲಾ ಪ್ರಗತಿಯ ಜಾಲಕ ಶಕ್ತಿಯಾಗಿದೆ ಮತ್ತು ಚಿಕ್ಕ ವಯಸ್ಸಿನಿಂದಲೂ ವೈಜ್ವಾನಿಕ ಮನೋಭಾವವನ್ನು ಬೆಳೆಸುವುದು ಮುಖ್ಚವಾಗಿದೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರಮೋದಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿರುವವರ ಕಠಿಣ ಪರಿಶ್ರಮ ಮತ್ತು ಸ್ಟಿರತೆಗೆ ರಾಷ್ಟ ನಮಸ್ಕರಿಸುತ್ತದೆ

ಯಾವುದೇ ಸವಾಲಿನ ಪರಿಸ್ಟಿತಿಯಲ್ಲಿ ನಮ್ಮ ವಿಜ್ಞಾನಿಗಳು ಮತ್ತು ಸಂಶೋಧಕರು ಸಂದರ್ಭಕ್ಷೆ ತಕ್ಕಂತೆ ಸವಾಲನ್ನು ಎದುರಿಸಲು ಕೆಲಸ ಮಾಡಿದ್ದಾರೆ ಎಂದು ಪ್ರಧಾನಿ ಹೇಳಿದರು

ಇದು ಭಾರತಕ್ಕೆ ಜಗತ್ತಿನಾದ್ದಂತ ಹೊಸ ಶಕ್ತಿ ಮತ್ತು ಉಪಶ್ಮಿತಿಯನ್ನು ನೀಡಿತು ನಮ್ಮ ನವೀನ ಮನಸ್ಥಿನ ಗಮನಾರ್ಹ ಸಾಧನೆಗಳನ್ನು ರಾಷ್ಷ ಹೆಮ್ಮೆಯಿಂದ ನೆನಪಿಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಲಖನೌಗೆ ತೆರಳಲಿದ್ದಾರೆ ನಗರದಲ್ಲಿ ಡಿ ಆರ್ ಡಿ ಒ ಅಭಿವ್ಯದ್ದಿಪಡಿಸಿರುವ ಅಟಲ್ ಜಿಹಾರಿ ವಾಜಪೇಯಿ ಕೋವಿಡ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಅಲ್ಲದೆ ಅವರು ಒಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಸ್ವಾಪಿಸಿರುವ ಕೋವಿಡ್ ಆಸ್ಪತ್ರೆಗೂ ಭೇಟಿ ನೀಡಲಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಜಮ್ಮ ಮತ್ತು ಕಾಶ್ಮೀರದ ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಕೊಕರ್ನಾಗ್ ಪ್ರದೇಶದ ವೈಲೂ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಮೂವರು ಭಯೋತ್ಪಾದಕರು ಹತರಾಗಿದ್ದಾರೆ ಭದ್ರತಾ ಪಡೆಗಳ ಜಂಟಿ ತಂಡ ಶೋಧನಾ ಕಾರ್ಯಾಚರಣೆ ಪ್ರಾರಂಭಿಸಿದ ನಂತರ ಗ್ರಾಮದಲ್ಲಿ ಭಯೋತ್ಪಾದಕರ ಅಡಗಿರುವ ಬಗ್ಗೆ ನಿರ್ದಿಷ್ಟ ಮಾಹಿತಿ ದೊರೆಯಿತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಹಿರಿಯ ಸಮಾಜವಾದಿ ಮುಖಂಡರು ಹಾಗೂ ಜನಾಧಿಪತ್ತ ಸಂರಕ್ಷಣಾ ಸಮಿತಿ ಜೆಎಸ್ಎಸ್ನ ನಾಯಕಿಯಾಗಿದ್ದ ಕೆ ಆರ್ ಗೌರಿ ಅಮ್ನನವರು ಇಂದು ತಿರುವಂತಮರದಲ್ಲಿ ನಿಧನರಾದರು

ಕೇರಳ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮಹಿಳೆ ಹಾಗೂ ವಿಧಾನಸಭೆಯಲ್ಲಿದ್ದ ಅತ್ತಂತ ಹಿರಿಯ ಮಹಿಳೆ ಹಾಗೂ ಸಚಿವೆ ಎಂಬ ಖ್ಯಾತಿಗೆ ಅವರು ಪಾತ್ರರಾಗಿದ್ದರು ಗೌರಿ ಅಮ್ಮ ಎಂದೇ ಕೇರಳದಲ್ಲಿ ಜನಪ್ರಿಯತೆ ಹೊಂದಿದ್ದ ಅವರು ಹಲವಾರು ದಶಕಗಳ ಕಾಲ ಸಿಪಿಐಎಂನ ಪ್ರಮುಖ ನಾಯಕಿಯಾಗಿದ್ದರು

ಕಲೈವಾನಾರ್ ಸಭಾಂಗಣದಲ್ಲಿ ವಿಧಾನಸಭೆಯ ಹಂಗಾಮಿ ಸ್ವೀಕರ್ ಕೆ ಚಿಚಂಡಿ ಅವರು ವಿಧಾನಸಭೆಯ ಸದಸ್ದರಿಗೆ ಪ್ರಮಾಣ ವಚನ ಬೋಧಿಸಿದರು